ಈಗ ವಾರ್ತೆಗಳ ವಿವರ ಕಾವೇರಿ ನಿರ್ವಹಣಾ ಮಂಡಳ ವಿಚಾರದಿಂದ ರಾಜ್ಯಕ್ಷೆ ಕ್ಷಿಷ್ಠ ಪರಿಸ್ಥಿತಿ ಒದಗಿದೆ ಈ ಬಗ್ಗೆ ಎಲ್ಲರೂ ಒಗ್ಗೂಡಿ ಪಕ್ಷ ಭೇದ ಮರೆತು ಕಾವೇರಿ ವಿಚಾರವಾಗಿ ಒಗ್ಗಟ್ಟು ತೋರಿಸಬೇಕು ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಜ್ಯದ ಸಂಸದರು ಮತ್ತು ರಾಜ್ಯಸಭಾ ಸದಸ್ಕರಲ್ಲಿ ಮನವಿ ಮಾಡಿದರು ಮುಂಬರುವ ಮುಂಗಾರು ಅಧಿವೇಶನದ ಹಿನ್ನೆಲೆ ರಾಜ್ಯದ ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರೊಂದಿಗೆ ಮಾಹಿತಿ ಹಂಚಿಕೊಳ್ಳಲು ದಿಲ್ಲಿಯಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ರಾಜ್ಯದ ನೆಲ ಜಲ ಸಂಪನ್ಮೂಲಗಳ ರಕ್ಷಣೆಯ ವಿಚಾರದಲ್ಲಿ ರಾಜ್ಯದ ಸಂಸದರು ಪಕ್ಷ ಭೇದ ಮರೆತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಕೈಜೋಡಿಸಿದ್ದನ್ನು ಸ್ಥರಿಸಿದರು ಅಲ್ಲದೆ ಈಗ ಕಾವೇರಿ ನಿರ್ವಹಣಾ ಮಂಡಳ ವಿಚಾರದಿಂದ ರಾಜ್ಯವು ಮತ್ತೊಮ್ಮೆ ಸಂಕಪ್ಪಕ್ಕೆ ಸಿಲುಕಿದೆ ನಮ್ಮ ಹಕ್ಕಿನ ನೀರನ್ನು ನಾವು ನ್ನಾಯಯುತವಾಗಿ ಪಡೆದುಕೊಳ್ಳುವ ದಿಶೆಯಲ್ಲಿ ಎಲ್ಲರೂ ಒಗ್ಗೂಡಿ ಧ್ವನಿ ಎತ್ತುವಂತೆ ಮುಖ್ಯಮಂತ್ರಿಗಳು ಸಂಸದರಲ್ಲಿ ಮನವಿ ಮಾಡಿದರು

ತಮ್ಮ ಎರಡು ದಿನಗಳ ದಿಲ್ಲಿ ಭೇಟ ಸಂಪೂರ್ಣ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ ಮುಂಗಾರು ಅಧಿವೇಶನದ ಹಿನ್ನೆಲೆ ರಾಜ್ಯದ ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರೊಂದಿಗೆ ಚರ್ಚಿಸಲು ದಿಲ್ಲಿಗೆ ಭೇಟ ನೀಡಿದ್ದ ಮುಖ್ಯಮಂತ್ರಿಯವರು ಈ ಕೇಂದ್ರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಭೂ ಸಾರಿಗೆ ಮತ್ತು ಜಲ ಸಂಪನ್ಯೂಲ ಖಾತೆ ಸಚಿವರು ಕೃಷಿ ರೈಲ್ವೆ ಮತ್ತು ಕಲ್ಲಿದ್ದಲು ಸಚಿವರು ಸೇರಿದಂತೆ ರಕ್ಷಣಾ ಸಚಿವರನ್ನು ಖುದ್ದಾಗಿ ಭೇಟ ಮಾಡಿ ಚರ್ಚೆ ನಡೆಸಿದರು ತಮ್ಮ ಭೇಟಿಯ ವೇಳೆ ರಾಜ್ಯದ ಕೋರಿಕೆಗಳಿಗೆ ಎಲ್ಲ ಇಲಾಖೆಗಳ ಸಚಿವರುಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು

ವಿವಿಧ ಸಚಿವರೊಂದಿಗೆ ನಡೆಸಿದ ಮಾತುಕತೆಯೂ ಫಲಪ್ರದವಾಗಿತ್ತು ಸಹಕಾರ ನೀಡಿದ ಎಲ್ಲ ಸಚಿವರನ್ನು ರಾಜ್ಯದ ಪರವಾಗಿ ಅಭಿನಂದಿಸುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದರು

ಈ ಅನುದಾನದಲ್ಲಿ ಹಾಸನ ಕೋಲಾರ ಮತ್ತು ದಕ್ಷಿಣ ಕನ್ನಡ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮೆಗಾ ಡೈರಿಗಳನ್ನು ಸ್ಥಾಪಿಸಲಾಗುವುದು ಎಂದು ಕುಮಾರಸ್ಥಾಮಿಯವರು ತಿಳಿಸಿದರು ನೆರೆಯ ಮಹಾರಾಷ್ಟ ರಾಜ್ಯದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಮಳೆ ಸತತ ಸುರಿಯುತ್ತಿದ್ದು ಜಲಾನಯನ ಪ್ರದೇಶಗಳಲ್ಲಿ ನೀರಿನ ಒಳ ಹರಿವು ಹೆಚ್ಚದ ಕಾರಣ ಬೆಳಗಾವಿ ಜಿಲ್ಲೆಯ ಪ್ರಮುಖ ನದಿ ಕೃಷ್ಣಾ ಸೇರಿದಂತೆ ಉಪ ನದಿಗಳಾದ ಪಂಚಗಂಗಾ ವೇದಗಂಗಾ ದೂದಗಂಗಾ ಮತ್ತು ಫಟಪ್ರಭಾ ಮಾರ್ಖಂಡೇಯ ಹಿರಣ್ಯಕೇಶಿ ನದಿಗಳು ಮೈದುಂಬಿ ಹರಿಯುತ್ತಿವೆ ಬೆಳಗಾವಿ ಖಾನಾಪುರ ವ್ಯಾಪ್ತಿಯಲ್ಲಿಯೂ ಮಳೆ ಪ್ರಮಾಣ ಜಾಸ್ತಿಯಾಗಿದ್ದು ಕಬ್ಬು ಸೋಯಾಬಿನ್ ಬೆಳೆಗಳು ನೀರಿನಲ್ಲಿ ಮುಳುಗಿದ್ದು

ನದಿ ತೀರದ ಜನರಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ ಜಿಲ್ಲಾಡಳಿತ ನದಿ ತೀರಗಳಲ್ಲಿ ಕಟ್ಟೆಚ್ಚರ ವಹಿಸಿದ್ದು ನೀರಿಗಿಳಿಯದಂತೆ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಚಿಕ್ಕೋಡಿ ತಾಲೂಕಿನ ಕೆಳಹಂತದ ಕಲ್ಲೋಳ ಯಡೂರ ಮಲಿಕವಾಡ ದತ್ತವಾಡ ಕುನ್ನೂರು ಭೋಜವಾಡಿ ಭೋಜ ಕಾರದಗಾ ಜತ್ತಾಟ ಭೀವಶಿ ಮತ್ತು ಅಕ್ಷೋಳ ಸಿದ್ನಾಳ ಗ್ರಾಮಗಳ ಮಧ್ಯೆ ಸಂಪರ್ಕ ಹೊಂದುವ ಆರು ಸೇತುವೆಗಳು ಜಲಾವೃತ್ತಗೊಂಡಿವೆ ಸಾರ್ವಜನಿಕರ ಸುಗಮ ಓಡಾಟಕ್ಕೆ ತೊಂದರೆಯುಂಟಾಗಿದೆ

ಶ್ರಿದ್ಧ ಗೋಕಾಕ ಜಲಪಾತ ಗೊಡಚಿನಮಲ್ಲಿ ಖಾನಾಪುರದ ವಜ್ರಾಪೋಹಾ ಜಲಪಾತಗಳು ಮೈದುಂಬಿ ರಮಣೇಯ ದೃಶ್ಯ ಸೃಷ್ಟಿಸಿವೆ

ವಿಶೇಷವಾಗಿ ಹೊಸಪೇಟೆ ಕಂಪ್ಲಿ ಹಾಗೂ ಸಿರಗುಪ್ಪ ತಾಲೂಕುಗಳ ನದಿ ಪಾತ್ರದಲ್ಲಿ ಪ್ರವಾಹದಿಂದ ಉಂಟಾಗಬಹುದಾದ ಹಾನಿ ತಡೆಯಲು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ವಿ

ದಾವಣಗೆರೆ ಜಿಲ್ಲೆಯ ಜೀವನಾಡಿಯಾದ ಭದ್ರಾ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ಹೆಚ್ಚಿನ ಶ್ರಮಾಣದ ನೀರು ಹೊರ ಬಿಡುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಸೂಚಿಸಲಾಗಿದೆ ಹೊನ್ನಾಳಿ ಹರಿಹರ ಹರಪನಹಳ್ಳಿ ತಾಲ್ಲೂಕಿನ ನದಿ ಪಾತ್ರದಲ್ಲಿರುವ ಜನರು ಜಾಗೃತರಾಗಿರುವಂತೆ ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ಸೂಚನೆ ನೀಡಿದ್ದಾರೆ ಕಾವೇರಿ ಜಲಾನಯನ ಪ್ರದೇಶಗಳಿಗೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕಾವೇರಿ ಮೈದುಂಬಿ ಪರಿಯುತ್ತಿದ್ದಾಳೆ

ಅಣೆಕಟ್ಟೆಯಿಂದ ಕ್ರಸ್ಟ್ಗೇಟ್ಗಳ ಮೂಲಕ ಹಾಲಿನಂತೆ ಧುಮಿಕ್ಷಿ ಹೊರಬರುವ ನೀರಿಗೆ ರಾಷ್ಟ ಧ್ವಜ ಹಾಗೂ ರಾಜ್ಯದ ಬಾವುಟಗಳ ಲೇಸರ್ ಬಣ್ಣಗಳ ಲೈಟ್ಗಳನ್ನು ಅಳವಡಿಸಲಾಗಿದೆ ಕ್ಷಣ ಕ್ಷಣಕ್ಕೂ ಬದಲಾಗುವ ಬಣ್ಣದ ನೀರಿನ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರುತ್ತಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಜಂಟ ಯೋಜನೆ ಸ್ಕಾರ್ಟ್ ಓಟ ಅನುಷ್ಠಾನದ ವೇಗ ವರ್ಧಿಸಲು ನಗರಾಭಿವೃದ್ಧಿ ಇಲಾಖೆಯ ಉನ್ನತಾಧಿಕಾರಿಗಳು ಹಾಗೂ ಸ್ಮಾರ್ಟ್ ಸಿಟಿಗಳಾಗಿ ಆಯ್ಕೆಯಾಗಿರುವ ನಗರಗಳ ಅಧಿಕಾರಿಗಳೊಂದಿಗೆ ನಗರಾಭಿವೃದ್ಧಿ ಖಾತೆ ಸಚಿವ ಯು

ಖಾದರ್ ಸಭೆ ನಡೆಸಿ ನಿರ್ದೇತನ ನೀಡಿದ್ದಾಗಿ ತಿಳಿಸಿದ್ದಾರೆ

ಇನ್ನೂ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಸಚಿವ ಖಾದರ್ ತಿಳಿಸಿದರು

ಕುಮಾರಸ್ವಾಮಿ ಇಂದು ಹಾಗೂ ನಾಳೆ ಕೊಡಗು ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ

ಪುಟ್ಟರಾಜು ಸಾ

ಮಹೇಶ್ ಅವರೊಂದಿಗೆ ಹಾರಂಗಿ ಜಲಾಶಯಕ್ಕೆ ಭೇಟಿ ನೀಡಿ ಮೈದುಂಬಿ ನಿಂತಿರುವ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿದ್ದಾರೆ ನಂತರ ಅತಿವೃಷ್ಟಿಯಿಂದಾದ ಸಮಸ್ಯೆ ಹಾಗೂ ಕೈಗೊಂಡ ಪರಿಹಾರ ಕಾಮಗಾರಿಗಳ ಕುರಿತು ಜಿಲ್ಲಾಡಳಿತದ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಲಿದ್ದಾರೆ

ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿಗಳಿಗೆ ವೃಕ್ಷ ಲಕ್ಷ್ಯ ಪರಿಸರ ಸಮ್ಮಾನ ನೀಡಲಾಗುತ್ತಿದ್ದು ಬೇಡ್ತಿ ಅಘನಾಶಿನಿ ಕೊಳ್ಳಗಳ ಸಂರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷ ಸ್ವರ್ಣವಲ್ಲೀ ಗಂಗಾಧರೇಂದ್ರ ಸರಸ್ವತೀ ಸ್ನಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ಸಮಾವೇಶದ ಸಂಯೋಜಕ ಅನಂತ ಹೆಗಡೆ ಅಶೀಸರ ಮಾಹಿತಿ ನೀಡಿದ್ದಾರೆ

ನರೇಂದ್ರ ಮೋದಿ ಆ್ಯಪ್ ಹಾಗೂ ಡಿಡಿ ಸುದ್ದಿ ವಾಹಿನಿ ಮೂಲಕ ಫಲಾನುಭವಿಗಳು ಸಾರ್ವಜನಿಕರು ಸಂವಾದದಲ್ಲಿ ಪಾಲ್ಗೊಳ್ಳಬಹುದು

ಎಸ್ ಎಲ್

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕಾವೇರಿ ನಿರ್ವಹಣಾ ಮಂಡಳಿ ವಿಚಾರ ಪಕ್ಷಭೇದ ಮರೆತು ಒಗ್ಗೂಡುವಂತೆ ಮುಖ್ಚಮಂತ್ರಿ ಮನವಿ ಮುಖ್ಯಮಂತ್ರಿ ದಿಲ್ಲಿ ಭೇಟ ಎರಡೂವರೆ ಸಾವಿರ ಕೋಟಗೂ ಅಧಿಕ ಅನುದಾನ ರಾಜ್ಯಕ್ಷೆ ಪಡೆದುಕೊಳ್ಳುವಲ್ಲಿ ಯಶ್ವು ಮುಖ್ಚಮಂತ್ರಿ ಕುಮಾರಸ್ವಾಮಿ ಸಂತಸ ಸತತ ಮಳೆ ಮೈದುಂಬಿದ ರಾಜ್ಯದ ಅಣೆಕಟ್ಟೆಗಳು ನದಿ ಪಾತ್ರಗಳಲ್ಲಿ ಕಟ್ಟೆಚ್ಚರ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು